ರಾಜ್ಯದಲ್ಲಿ ಸದಸ್ತತ್ವ ನೋಂದಣಿ ಅಭಿಯಾನ ಆರಂಭಿಸಲು ಜೆಡಿಎಸ್ ನಿರ್ಧಾರ ಎಚ್

ಒಡಿತಾ ಕರಾವಳಿಗೆ ಅಪ್ಪಳಿಸಿದ ಘೊನಿ ಚಂಡಮಾರುತ ಭಾರೀ ಮಳೆ ಐದು ಸಾವು

ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಕುಂದಗೋಳ ಮತ್ತು ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಕಣ ಸ್ಪಷ್ಟವಾಗಿದೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿ ಕುಂದಗೋಳ ಕ್ಷೇತ್ರದಲ್ಲಿ ಇಬ್ಬರು ಮಹಿಳೆಯರೂ ಸೇರಿದಂತೆ ಎಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ದರ್ಥಿ ಅಲ್ಲದೆ ಇತರೆ ಆರು ಮಂದಿ ಈ ಕ್ಷೇತ್ರದಿಂದ ಆಯ್ಕೆ ಬಯಸಿದ್ದಾರೆ ಎಂದು ಹೇಳಿದರು

ದಿವ್ಯಾಂಗರೇ ನಿರ್ವಹಿಸುವ ಒಂದು ಮತಗಟ್ಟೆಯನ್ನು ಸಹ ಸ್ಟಾಪಿಸಲಾಗುವುದು

ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಬಹುಜನ ಸಮಾಜ ಪಾರ್ಟಿ ಅಭ್ವರ್ಥಿಗಳು ಇಲ್ಲಿ ಸ್ಪರ್ಧೆ ನಡೆಸಿದ್ದಾರೆ ಎಂದು ಸಂಜೀವ್ ಕುಮಾರ್ ತಿಳಿಸಿದರು

ಕ್ಷೇತ್ರದಲ್ಲಿ ಮಹಿಳೆಯರೇ ನಿರ್ವಹಿಸುವ ಎರಡು ಮತಗಟ್ಟೆಗಳು ಹಾಗೂ ದಿವ್ಯಾಂಗರೇ ನಿರ್ವಹಿಸುವ ಒಂದು ಮತಗಟ್ಟೆ ಸ್ವಾಪಿಸಲಾಗುವುದು ಎಂದು ಮುಖ್ಯ ಚುನಾವಣಾಧಿಕಾರಿ ತಿಳಿಸಿದರು

ಫಲಿತಾಂಶ ಸಹ ಅಂದೇ ಪ್ರಕಟಗೊಳ್ಳುವ ನಿರೀಕ್ಷೆ ಇದೆ ವರಮಾನ ತೆರಿಗೆ ಇಲಾಖೆ ವಿರುದ್ದ ಇತ್ತೀಚೆಗೆ ಧರಣ ನಡೆಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದ್ದ ದೂರನ್ನು ಚುನಾಯಿತ ಪ್ರತಿನಿಧಿಗಳಿಗಾಗಿನ ವಿಶೇಷ ನ್ಯಾಯಾಲಯ ಸಂಬಂಧಿಸಿದ ಮೊಲೀಸ್ ಠಾಣೆಗೆ ವರ್ಗಾಹಿಸಿದೆ

ಮುಖ್ಯಮಂತ್ರಿಯವರು ರಾಷ್ವೀಯ ಹಿತಾಸಕ್ತಿಗೆ ವಿರುದ್ದವಾಗಿ ನಡೆದುಕೊಂಡಿದ್ದಾರೆ ಎಂದು ವರಮಾನ ತೆರಿಗೆ ಇಲಾಖೆ ದೂರಿನಲ್ಲಿ ತಿಳಿಸಿತ್ತು ರಾಜ್ಯದಲ್ಲಿ ಜಾತ್ಯಾತೀತ ಜನತಾದಳ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭಿಸಲು ನಿರ್ಧರಿಸಿದೆ ಎಂದು ಪಕ್ಷದರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿ ಪ್ರಕಟಣೆ ನೀಡಿ ಕೆಳ ಪಂತದಲ್ಲಿ ಸದಸ್ಕರನ್ನು ನೊಂದಾಯಿಸಿಕೊಂಡು ಪಕ್ಷವನ್ನು ಬಲಪಡಿಸಲು ಮುಂದಾಗುವಂತೆ ಪಕ್ಷದ ವಲಯ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ ಪಕ್ಷಕ್ಕೆ ಉತ್ತಮ ನೆಲೆ ಇಲ್ಲದ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನ ನಡೆಸುವಂತೆ ಅವರು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ

ಇದಕ್ಕೆ ಮೊದಲು ಈ ಹೋಲಿಕೆ ಪರಿಶೀಲನೆ ಒಂದು ಮತಗಟ್ಟೆಗೆ ಸೀಮಿತವಾಗಿತ್ತು ಅತ್ಯಂತ ಭೀಕರ ಚಂಡ ಮಾರುತ ಫನಿ ಒಡಿಶಾ ಕರಾವಳಿಯ ಪುರಿಯಲ್ಲಿ ಇಂದು ಬೆಳಿಗ್ಗೆ ಅಪ್ಪಳಿಸಿದ್ದು ಭಾರೀ ಮಳೆಯಾಗುತ್ತಿದೆ

ಆ ರಾಜ್ಯದ ಇಡೀ ಕರಾವಳಿ ಪ್ರದೇಶದಲ್ಲಿ ವಿಪರೀತ ಮಳೆಯಾಗುತ್ತಿದ್ದು ಯಾತಾ ಸ್ಥಳ ಮತ್ತು ಇನ್ನಿತರ ಸ್ಥಳಗಳು ನೀರಿನಿಂದ ಆವೃತವಾಗಿವೆ ಹಲವಾರು ಮರಗಳು ಧರೆಗುರುಳಿದ್ದು ಭುವನೇತ್ವರ ಸೇರಿದಂತೆ ಅನೇಕ ಕಡೆ ಕಟ್ಟಡಗಳಿಗೆ ಹಾನಿಯಾಗಿದೆ ರಾಜ್ಯದ ವಿವಿಧೆಡೆ ಫನಿ ಚಂಡಮಾರುತದಿಂದಾಗಿ ಕನಿಷ್ಠ ಐವರು ಸಾವಿಗೀಡಾಗಿದ್ದಾರೆ ಚಂಡ ಮಾರುತದ ಪರಿಣಾಮವಾಗಿ ಗಂಜಾಂ ಮರಿ ಖುರ್ದಾ ಮತ್ತು ಗಜಪತಿಯಂತಹ ಪಲವಾರು ಕರಾವಳಿ ಜಿಲ್ಲೆಗಳಲ್ಲಿ ಅತಿವೇಗದ ಗಾಳಿ ಬೀಸುತ್ತಿದೆ

ಪರಿಸ್ಟಿತಿ ನಿಭಾಯಿಸಲು ಸರ್ಕಾರ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ಭಾರತೀಯ ಬಾಹ್ಕಾಕಾಶ ಸಂಶೋಧನಾ ಸಂಸ್ಕೆ ಇಸ್ತೋದ ಮಾಜಿ ಅಧ್ಯಕ್ಷ ಎ ಎಸ್ ಕಿರಣ್ಕುಮಾರ್ ಪ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಭಾರತ ಪ್ರಾನ್ಸ್ ಬಾಹ್ಕಾಕಾಶ ಸಹಕಾರದಲ್ಲಿನ ಕೊಡುಗೆಗಾಗಿ ಅವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಫ್ರಾನ್ಸ್ನ ಅಧ್ಯಕ್ಷರ ಪರವಾಗಿ ಭಾರತದಲ್ಲಿನ ಆ ದೇಶದ ರಾಯಭಾರಿ ಅಲೆಕ್ಸಾಂಡ್ರೆ ಜೀಗ್ಲರ್ ಕಿರಣ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು

ವಿಶ್ವ ಪತ್ರಿಕಾ ಸ್ವಾತಂತ್ರ ದಿನಾಚರಣೆ ಸಂದರ್ಭವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಸಂದೇಶ ನೀಡಿ ಪ್ರಜಾ ತಾಂತ್ರಿಕ ಮೌಲ್ಯಗಳನ್ನು ಬಲಗೊಳಿಸಲು ಹಾಗೂ ಆರೋಗ್ಕ ಶಿಕ್ಷಣ ಮಹಿಳಾ ಕಲ್ಕಾಣ ಕೃಷಿ ಮತ್ತು ಗ್ರಾಮೀಣ ಭಾರತದಂತಪ ಜನಕೇಂದ್ರೀತ ವಿಷಯಗಳಲ್ಲಿ ರಚನಾತ್ಮಕ ಪಾತ್ರ ವಹಿಸುವಂತೆ ಮಾಧ್ಯಮಕ್ಕೆ ಕರೆ ನೀಡಿದ್ದಾರೆ

ಕೊಡಲು ಜಿಲ್ಲೆಯ ಕುಟ್ಟಾ ಗರಾಮದ ಸಮೀಪ ಇಂದು ಕಾಡಾನೆ ದಾಳಿಯಿಂದ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ವರದಿಯಾಗಿದೆ ಫಟನೆ ಹಿನ್ನೆಲೆಯಲ್ಲಿ ಕಾಫಿ ಬೆಳೆಗಾರರು ಮತ್ತು ರೈತರು ಪ್ರತಿಭಟನೆ ನಡೆಸಿ ಜಿಲ್ಲೆಯಲ್ಲಿ ಆನೆ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹ ಪಡಿಸಿದರು

ಹಿರಿಯ ಅರಣ್ಯಾಧಿಕಾರಿಗಳು ಸ್ವಳಕ್ಕೆ ಧಾವಿಸಿ ಪ್ರತಿಭಟನಾಕಾರರೊಂದಿಗೆ ಚರ್ಚಿಸಿದರೆಂದು ವರದಿಯಾಗಿದೆ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷದ ಮುಂಗಾರಿನಲ್ಲಿ ಅತಿವೃಷ್ಷಿಯಿಂದ ಸಂಭವಿಸಬಹುದಾದ ಭೂಕುಸಿತ ಹಾಗೂ ಪ್ರವಾಹ ಪ್ರದೇಶಗಳಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಖಕ್ರಿ ಜಿಲ್ಲೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅವರು ಮಡಿಕೇರಿಯಲ್ಲಿಂದು ಈ ಸಂಬಂಧ ಏರ್ಪಾಡಾಗಿದ್ದ ಸಭೆಯಲ್ಲಿ ಮಾತನಾಡಿ ಅತಿವೃಷ್ಷಿಯಿಂದ ಆಗಬಹುದಾದ ತೊಂದರೆಗಳನ್ನು ಎದುರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು

ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮೀನುಗಾರಿಕೆಯಲ್ಲಿ ನಿರತವಾಗಿದ್ದಾಗ ನಾಪತ್ತೆಯಾಗಿದ್ದ ಸುವರ್ಣ ತ್ರಿಭುಜ ದೋಣಿಯ ಅವಶೇಷಗಳನ್ನು ಪತ್ತೆಪಚ್ಚುವಲ್ಲಿ ಭಾರತೀಯ ನೌಕಾಪಡೆ ಯಶಸ್ವಿಯಾಗಿದೆ

ಮುನ್ಲೂಚನೆಯಂತೆ ರಾಜ್ಯದೆಲ್ಲೆಡೆ ಶುಷ್ಕ ವಾತಾವರಣವಿರುವುದು ಬೆಂಗಳೂರು ಹಾಗೂ ಸುತ್ತಮುತ್ತ ಮುಖ್ಯವಾಗಿ ನಿರ್ಮಲ ಆಕಾಶವಿದ್ದು